ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಲಕ್ಷೆಂಬರ್ಗ್ ಪ್ರಧಾನಿ ಝೇವಿಯರ್ ಬೆಟೆಲ್ ನಡುವೆ ಇಂದು ವರ್ಚುವಲ್ ಶ್ಪಂಗಸಭೆ

ಡಿಜಿಟಲ್ ಇಂಡಿಯಾ ಈಗ ದೇಶದ ಜನರ ಜೀವನದ ಪದ್ದತಿಯಾಗಿದೆ ತಂತ್ರಜ್ಞಾನದ ಸಹಕಾರದಿಂದ ಹಳ್ಳಿಗರಿಗೂ ಸೌಲಭ್ಯ ದೊರೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಡಿಜಿಟಲ್ ಇಂಡಿಯಾ ಇಂದು ಬ್ವಹತ್ ಮಟ್ಟದಲ್ಲಿ ಬೆಳೆದಿದ್ದು ತಂತ್ರಜ್ಞಾನದ ಮೂಲಕ ಸರ್ಕಾರ ಬಡವರನ್ನು ತಲುಪುತ್ತಿದೆ ರೈತರಿಗೂ ಡಿಜಿಟಲ್ ಇಂಡಿಯಾದ ಸೌಲಭ್ಯಗಳು ತಲುಪುತ್ತಿವೆ ತಂತ್ರಜ್ಞಾನ ತಮ್ಮ ಸರ್ಕಾರದ ಆದಳಿತ ಭಾಗವಾಗಿದೆ ಎಂದು ಹೇಳಿದರು ದೇಶ ಹಾಗೂ ವಿಶ್ವದ ಬೆಳವಣಿಗೆಯಲ್ಲಿ ತಂತ್ರಜ್ಞಾನ ಪಾತ್ರ ಬಹಳ ಹಿರಿದಾಗಿದೆ ಸರ್ಕಾರದ ಎಲ್ಲಾ ಯೋಜನೆಗಳು ಡಿಜಿಟಲ್ ಇಂಡಿಯಾ ಮೂಲಕ ಎಲ್ಲಾ ಫಲಾನುಭವಿಗಳಿಗೆ ತಲುಪುತ್ತಿವೆ ದಿಜಿಟಲ್ ಪಾವತಿ ಮೂಲಕ ಹಣಕಾಸು ನೆರವನ್ನೂ ಒದಗಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ತಂತ್ರಜ್ಞಾನದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ವಿಶ್ವದ ಆರ್ಥಿಕತೆಯ ಅಭಿವೃದ್ದಿಯಲ್ಲಿ ತಂತ್ರಜ್ಞಾನ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಸೈಬರ್ ಭದ್ರತೆಯಲ್ಲಿಯೂ ಕೂಡ ತಂತ್ರಜ್ಞಾನ ಪಾತ್ರ ಹೆಚ್ಚಿನದಾಗಿದೆ ಎಂದು ಹೇಳಿದರು ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಮತ್ತು ಸ್ವಿಜ್ ಗಣರಾಜ್ಯದ ಉಪರಾಷ್ಟಾಧ್ಯಕ್ಷ ಗೈ ಪರ್ಮೆಲಿನ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಐಟಿಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾ

ಅಶ್ವಥನಾರಾಯಣ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಐಟಿ ಬಿಟಿ ವಲಯದ ಉದ್ಯಮಿಗಳು ಹಾಗೂ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ ಈ ವರ್ಷದ ಶ್ವಂಗಸಭೆಯ ವಿಷಯ ಮುಂದಿನದು ಈಗಲೇ ಎಂಬುದಾಗಿದೆ

ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಮುಖ ತಂತ್ರಜ್ಞಾನಗಳು ಮತ್ತು ಆವಿಷ್ಕಾರಗಳ ಪರಿಣಾಮಗಳನ್ನು ಕುರಿತ ಚರ್ಚೆಯನ್ನು ಶ್ವಂಗಸಭೆಯು ಕೇಂದ್ರೀಕರಿಸಿದೆ

ನಾಲೆಜ್ ಹಬ್ ಇನ್ನೊವೇಷನ್ ಕಾರ್ನರ್ ಒನ್ ಹೆಲ್ತ್ ಕಂಟ್ರಿ ಸೆಷನ್ಪ್ ವಿಭಾಗಗಳಲ್ಲಿ ವಿವಿಧ ಗೋಷ್ಟಿಗಳು ನಡೆಯಲಿವೆ ಜನರ ದೈನಂದಿನ ಬದುಕಿನೊಂದಿಗೆ ನೇರವಾಗಿ ಬೆಸೆದುಕೊಂಡಿರುವ ತಾಂತ್ರಿಕ ನಾವೀನ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ವಿಷಯಗಳನ್ನು ಗೋಷ್ಠಿಗೆ ಆಯ್ಕೆ ಮಾಡಲಾಗಿದೆ

ಪ್ರಧಾನಮಂತಿ ನರೇಂದ್ರ ಮೋದಿ ಮತ್ತು ಲಕ್ಷೆಂಬರ್ಗ್ ಪ್ರಧಾನಮಂತಿ ಝೇವಿಯರ್ ಬೆಟೆಲ್ ನದುವೆ ಇಂದು ವರ್ಚುವಲ್ ಶ್ವಂಗಸಭೆ ನಡೆಯಲಿದೆ ಕಳೆದ ಎರಡು ದಶಕಗಳಿಂದೀಚೆಗೆ ಭಾರತ ಮತ್ತು ಲಕ್ಷೆಂಬರ್ಗ್ ನಡುವೆ ನಡೆಯುತ್ತಿರುವ ಮೊದಲ ಶ್ವಂಗಸಭೆ ಇದಾಗಿದೆ ಉಭಯ ನಾಯಕರು ಕೋವಿಡ್ ನಂತರದ ಜಗತ್ತಿನಲ್ಲಿ ಭಾರತ ಲಕ್ಷೆಂಬರ್ಗ್ ನಡುವಿನ ಸಂಬಂಧ ಬಲವರ್ಧನೆ ಸೇರಿದಂತೆ ದ್ವೀಪಕ್ಷೀಯ ಸಂಬಂಧಗಳ ನಾನಾ ಆಯಾಮಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಅಲ್ಲದೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಅಂತಾರಾಷ್ಟೀಯ ವಿಚಾರಗಳ ಬಗ್ಗೆಯೂ ಇಬ್ಬರೂ ನಾಯಕರು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಇತೀಚಿನ ದಿನಗಳಲ್ಲಿ ಭಾರತ ಮತ್ತು ಲಕ್ಸೆಂಬರ್ಗ್ ಗರಿಷ್ಠ ಮಟ್ಟದ ಮಾತುಕತೆಗಳ ವಿನಿಮಯ ಕಾಯ್ದುಕೊಳ್ಳುವುದನ್ನು ಮುಂದುವರಿಸಿವೆ ಇಂದು ವಿಶ್ವ ಶೌಚಾಲಯ ದಿನ ನೈರ್ಮಲ್ಯ ಕಾಪಾಡಲು ಹಾಗೂ ಶೌಚಾಲಯ ಬಳಸುವಂತೆ ಜನರನ್ನು ಪ್ರೋತ್ಪಾಹಿಸಲು ಜಾಗ್ಬತಿ ಮೂದಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದ್ದು ಅದಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸ್ವಚ್ಲ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ ಸುರಕ್ಷಿತ ಹಾಗೂ ಶುಚಿತ್ವದ ಬಗ್ಗೆ ಜಾಗ್ಬತಿ ಮೂದಿಸಲು ವಿಶ್ವ ಶೌಚಾಲಯ ದಿನ ಆಚರಿಸುತ್ತಿದೆ ಈ ಸಂದರ್ಭದಲ್ಲಿ ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಶೇಖಾವತ್ ಅವರು ನ್ಟೆರ್ಮಲ್ಯ ಕಾಪಾಡುವಲ್ಲಿ ಉತ್ತಮ ಸಾಧನೆಗೈದ ಜಿಲ್ಲೆಗಳು ಮತ್ತು ರಾಜ್ಯಗಳನ್ನು ಗುರುತಿಸಿ ಸ್ವಚ್ಚತಾ ಪುರಸ್ಕಾರ್ ನೀಡಿ ಗೌರವಿಸಲಿದ್ದಾರೆ ಸುಸ್ದಿರ ನೈರ್ಮಲ್ಯ ಮತ್ತು ಹವಾಮಾನ ಬದಲಾವಣೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ ಪ್ರವಾಹ ಬರ ಸಮುದ್ರಮಟ್ಸ ಹೆಚ್ಚಳ ಮತ್ತು ಹವಾಮಾನ ಬದಲಾವಣೆ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ನೈರ್ಮಲ್ಯ ವ್ಯವಸ್ಥೆಯ ಮೇಲೆ ಅಪಾಯ ಒಡ್ಗುತ್ತಿವೆ

ಕಳೆದ ಕೆಲವು ವರ್ಷಗಳಲ್ಲಿ ಸ್ವಚ್ಚ ಭಾರತ ಅಭಿಯಾನದದಿ ಹಲವು ಕ್ರಮಗಳನ್ನು ಕೈಗೊಂಡಿದೆ

ಸ್ವಚ್ಚತೆ ಕಾಪಾಡಿಕೊಳ್ಳದ ಪರಿಣಾಮ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಹೆಚ್ಚುತ್ತದೆ ಹಾಗೂ ಅಪೌಷ್ಟಿಕತೆ ಉಂಟಾಗುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಗು ಹೇಳಿದ್ದಾರೆ ವಿಶ್ವ ಶೌಚಾಲಯ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಅವರು ದೇಶ ಹಾಗೂ ಆರೋಗ್ಯಕರ ಸಮುದಾಯ ನಿರ್ಮಾಣವಾಗಬೇಕಾದಲ್ಲಿ ನೈರ್ಮಲ್ಯತೆ ಮತ್ತು ಸ್ವಚ್ವತೆ ಅತ್ಯಗತ್ಯವಾಗಿದೆ ಎಂದಿದ್ದಾರೆ ಭಾರತವನ್ನು ಬಯಲು ಶೌಚ ಮುಕ್ತವಾಗಿಸಲು ದೇಶದ ಜನರು ಬದ್ದತೆ ಹೊಂದಬೇಕು ಎಂದು ಅವರು ಕರೆ ನೀಡಿದ್ದಾರೆ

ವಿಶೇಷ ಕಿರು ಹಣಕಾಸು ಸಾಲ ಸೌಲಭ್ಯ ಕಲ್ಲಿಸುವ ಈ ಯೋಜನೆಯಲ್ಲಿ ಲಾಕ್ಡೌನ್ ಸಂದರ್ಭಲ್ಲಿ ತೊಂದರೆಗೊಳಗಾದ ಬೀದಿ ಬದಿ ವ್ಯಾಪಾರಿಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಹಣಕಾಸು ನೆರವು ನೀಡುತ್ತಿದ್ದು ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಎಂದು ಕೇಂದ್ರ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ಪ್ರಯುಕ್ತ ಗೌರವ ಸಮರ್ಪಣೆ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇಂದಿರಾ ಗಾಂಧಿಯವರ ಸ್ಮಾರಕ ಹಾಗೂ ಸಮಾಧಿ ಶಕ್ತಿ ಸ್ಥಳಕ್ಕೆ ತೆರಳಿ ಗೌರವ ನಮನ ಸಲ್ಲಿಸಿದರು

ಸಕ್ರಿಯ ಪ್ರಕರಣಗಳು ಒಟ್ಟು ದೃಢಪಟ್ಟ ಪ್ರಕರಣಗಳ ಶೇ

ಮರಣ ಪ್ರಮಾಣ ವಿಶ್ವದಲ್ಲಿಯೇ ಅತಿ ಕಡಿಮೆ ಪ್ರಮಾಣವಿರುವುದು ಕಂಡುಬಂದಿದೆ

ಜಮ್ಮು ಶ್ರೀನಗರ ಹೆದ್ದಾರಿ ಬಳಿ ನಗ್ರೋತಾ ಬನ್ ಟೋಲ್ ಪ್ಲಾಝಾ ಸಮೀಪ ಇಂದು ಬೆಳಿಗ್ಗೆ ಭದ್ರತಾ ಪಡೆ ನಡೆಸಿದ ಎನ್ಕೌಂಟರ್ನಲ್ಲಿ ನಾಲ್ಲರು ಉಗ್ರರು ಹತರಾಗಿದ್ದಾರೆ

ಮೊದಲಿಗೆ ಉಗ್ರರು ಭದ್ರತಾ ಪಡೆ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಉಗ್ರೆಂದು ಖಚಿತಗೊಂಡ ನಂತರ ಭದ್ರತಾ ಪದೆ ಪ್ರತಿ ದಾಳಿ ನಡೆಸಿದ್ದಾರೆ